ಅಗತ್ಯ ಮಸ್ತುಗಳ ಕಾಯ್ದೆಗೆ ಐತಿಹಾಸಿಕ ತಿದ್ದುಪಡಿ ತರಲು ಕೇಂದ್ರ ಸಚಿವ ಸಂಮಟ ಒಪ್ಪಿಗೆ ಆಹಾರ ಧಾನ್ಭಗಳು ಈರುಳ್ಳಿ ಆಲೂಗಡ್ಡ ಬೇಳೆಕಾಳುಗಳು ಆಗತ್ಯ ವಸ್ತುಗಳ ಪಟ್ಟಿಯಿಂದ ಹೊರಕ್ಕೆ

ಮಪಾರಾಷ್ಟದ ಕರಾವಳಿ ಭಾಗಕ್ಕೆ ಅಪ್ಪಳಿಸಿದ ನಿಸರ್ಗ ಚಂಡಮಾರುತ ಪಲವೆಡೆ ಭಾರಿ ಮಳೆ ಸುರಕ್ಷಿತ ಸ್ಥಳಕ್ಕೆ ಜನರ ಸ್ಥಳಾಂತರ

ಜಮ್ಮ ಕಾಶ್ಮೀರದ ಮಲ್ವಾಮ ಜಿಲ್ಲೆಯಲ್ಲಿ ಸೇನೆ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ಮೂವರು ಉಗ್ರರು ಪತ ಅವಶ್ಠಕ ವಸ್ತುಗಳ ಕಾಯ್ದೆಗೆ ಐತಿಪಾಸಿಕ ತಿದ್ದುಪಡಿ ತರಲು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ವಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಪರಿಸರ ನಿರ್ಬಂಧದಿಂದ ರೈಶರನ್ನು ಮುಕ್ತರನ್ನಾಗಿಸುವ ಉದ್ದೇಶವನ್ನು ಈ ತಿದ್ದುಪಡಿಗಳು ಹೊಂದಿರಲಿವೆ ಎಂದು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕೇಂದ್ರ ಸರ್ಕಾರದ ಈ ನಿರ್ಧಾರ ಕೃಷಿ ವಲಯದಲ್ಲಿ ಪಾರದರ್ತಕತೆ ತರಲಿದ್ದು ರೈತರಿಗೆ ಹೆಚ್ಚನ ಅನುಕೂಲ ಕಲ್ಪಿಸಲಿದೆ ಎಂದು ಅಮರು ಪೇಳದರು ಆಹಾರ ಧಾನ್ಯ ಈರುಳ್ಳ ಆಲೂಗಡ್ಡೆ ಖಾದ್ಯಕೈಲ ಬೀಜಗಳು ಹಾಗೂ ಬೇಳೆಕಾಳುಗಳಂತಹ ವಸ್ತುಗಳನ್ನು ಅವಶ್ಯಕ ವಸ್ತುಗಳ ಪಟ್ಟಿಯಂದ ತೆಗೆಯಲಾಗಿದೆ ಇದರಿಂದ ರೈತರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ದೊರೆಯಲಿದೆ ರೈತರು ಇವುಗಳನ್ನು ತಮಗೆ ಇಷ್ಟಬಂದವರಿಗೆ ಮಾರಾಟ ಮಾಡಬಹುದು ಶೇಖರಣೆ ಮಾಡಬಹುದು ಒಂದು ದೇಶ ಒಂದು ಮಾರುಕಟ್ಟೆ ಎಂಬ ಚಂತನೆಯಡಿ ಅವಶ್ಯಕ ವಸ್ತುಗಳ ಕಾಯ್ದೆಗೆ ತಿದ್ದುಪಡಿ ತರಲು ಶೀರ್ಮಾನ ತೆಗೆದುಕೊಳ್ಳಲಾಗಿದೆ

ದೇಶದಲ್ಲಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಕಾರ್ಯದರ್ಶಿಗಳ ಸಶಕ್ತೀಕರಣ ಗುಂಪು ಇಜಿಒಎಸ್ ಪಾಗೂ ಯೋಜನಾ ಅಭಿವೃದ್ಧಿ ಕೋಶ ಪಿಡಿಸಿ ಗಳನ್ನು ಸಚಿವಾಲಯಗಳು ಪಾಗೂ ಇಲಾಖೆಗಳಲ್ಲಿ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಸಮ್ಮತಿ ನೀಡಿದೆ ಆಯುಷ್ ಸಚಿವಾಲಯದಡಿ ಭಾರತೀಯ ದಿಷಧ ಪಾಗೂ ಹೋಮಿಯೋಪತಿ ಅಯೋಗವನ್ನು ಅಧೀನ ಕಚೇರಿಯನ್ನಾಗಿಸುವ ಪಾಗೂ ಕೋಲ್ಕತ್ತಾ ಬಂದರಿಗೆ ಕೋಲ್ಕತ್ತಾ ಶ್ಕಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಪೆಸರಿಡಲು ಕೇಂದ್ರ ಸಚಿವ ಸಂಮಟ ಒಪ್ಪಿಗೆ ನೀಡಿದೆ

ಈ ಬಗ್ಗೆ ಕೇಂದ್ರ ಆರೋಗ್ಯ ಸಚವಾಲಯ ಅಂಕಿ ಅಂಶ ಬಿಡುಗಡೆ ಮಾಡಿದ್ದು

ಓರ್ವ ರೋಗಿ ಸಾವನಪ್ಪಿದ್ದಾರೆ

ಈ ನಡುವೆ ರಾಜ್ಯ ಸರ್ಕಾರಗಳು ಪಾಗೂ ಖಾಸಗಿ ಪ್ರಯೋಗಾಲಯ ಸೌಲಭ್ಯಕ್ಷೆ ಅವಕಾರ ನೀಡುವಿಕೆಯನ್ನು ಐಸಿಎಂಆರ್ ಮುಂದುವರೆಸಿದ್ದು

ಚಂಡಮಾರುತದ ಹಿನ್ನೆಲೆಯಲ್ಲಿ ರಾಯಫಡ ಪಾಲ್ಗಾರ್ ಥಾಣೆ ಮುಂಟೈ ನಗರ ಪಾಗೂ ಉಪನಗರಗಳು ನವಿ ಮುಂಬೈ ಸಿಂಧುದುರ್ಗ್ ರತ್ನಗಿರಿ ಪಾಗೂ ಸತಾರ ಜಿಲ್ಲೆಗಳಲ್ಲಿ ಮಳೆಯಾಗುತ್ತಿದೆ

ಅಪಾಯಕಾರಿ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರನ್ನು ತೆರವುಗೊಳಿಸಿ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸುವುದಕ್ಕೆ ಸ್ಥಳೀಯ ಆಡಳಿತಗಳಿಗೆ ಸೂಚಿಸಲಾಗಿದೆ

ಭಕ್ತಪತಿ ಶಿವಾಜಿ ಮಪಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಶೇಷ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಕೆಲವು ವಿಶೇಷ ರೈಲುಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಹಾಗೂ ಮತ್ತೆ ಕೆಲವು ರೈಲುಗಳ ಸಂಚಾರ ಮಾರ್ಗ ಬದಲಿಸಲಾಗಿದೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಕೇಂದ್ರಾಡಳಿತ ಪ್ರದೇಶ ಜಮ್ಮ ಕಾಶ್ಮೀರದಲ್ಲಿ ಸೇನಾಪಡೆಗಳು ಮೂವರು ಭಯೋತ್ವಾದಕರು ಕೊಂದು ಪಾಕಿದೆ ಇಂದು ಬೆಳಿಗ್ಗೆ ದಕ್ಷಿಣ ಕಾಶ್ಮೀರದ ಮಲ್ವಾಮ ಜಲ್ಲೆಯ ಕಂಗನ್ ಪ್ರದೇಶದ ಆಸ್ಥಾನ್ ಮೊಪಲ್ನಾದಲ್ಲಿ ಭಯೋತ್ಪಾದಕರು ಪಾಗೂ ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು

ಪತ ಮೂವರು ಉಗ್ರರು ಜೈಶ್ ಇ ಮೊಪಮ್ದ್ ಉಗ್ರ ಸಂಘಟನೆಗೆ ಸೇರಿದವೆಂದು ಗುರುತಿಸಲಾಗಿದೆ ಜಮ್ಮ ಮತ್ತು ಕಾಶ್ಮೀರದ ಪೂಂಜ್ ಜಿಲ್ಲೆಯ ಕೆರ್ನಿ ವಲಯದ ನಿಯಂತ್ರಣ ರೇಖೆ ಬಳಿ ಇಂದು ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ್ದು ಅಪ್ರಜೋಧಿತ ಗುಂಡಿನ ದಾಳಿ ಹಾಗೂ ಮಾರ್ಟರ್ ದಾಳಿ ನಡೆಸಿದೆ

ಅಂತಾರಾಷ್ಟೀಯ ಭಯೋತ್ಪಾದನೆಯ ಕೇಂದ್ರ ಕಾರಸ್ಥಾನವಾಗಿ ಪಾಕಿಸ್ತಾನ ಮುಂದುವರೆದಿದೆ ಎಂದು ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯ ವರದಿಯಲ್ಲಿಯೇ ತೀಸಲಾಗಿದೆ ಎಂದು ಭಾರತ ಹೇಳಿದೆ ಅಫ್ರಾನಿಸ್ತಾನದ ಸುರಕ್ಷತೆ ಹಾಗೂ ಸ್ಥಿರಕೆ ಮತ್ತು ಶಾಂತಿ ಕಾವಾಡಲು ಇರುವ ಬೆದರಿಕೆ ಬಗ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ರಚಿಸಿದ್ದ ವಿಶ್ಲೇಷಣಾತ್ಮಕ ಸಪಕಾರ ಮತ್ತು ಮಂಜೂರಾತಿ ನಿಗಾ ತಂಡ ಸಲ್ಲಿಸಿರುವ ವರದಿ ಕುರಿತಂತೆ ಮಾಧ್ಯಮಗಳಿಗೆ ಪ್ರಕ್ರಿಯಿಸಿದ ಎದೇಶಾಂಗ ವ್ವವಹಾರಗಳ ವಕ್ತಾರ ಅನುರಾಗ್ ಶ್ರೀವಾಸ್ತಾವ್ ಈ ವಿಚಾರ ತಿಳಿಸಿದ್ದಾರೆ